ಇವತ್ತಿನ ಚಲನಚಿತ್ರಗಳು ನವಭಾರತ ನಿರ್ಮಾಣದ ನಿಟ್ಟನಲ್ಲಿ ಆತಾದಾಯಕವಾಗಿವೆ

ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಲ್ಲಿ ಚಲನಚಿತ್ರಗಳು ಪ್ರಮುಖ ಕೊಡುಗೆ ನೀಡುತ್ತಿವೆ ಎಂದ ಪ್ರಧಾನಿ ಪ್ರಸಕ್ತ ಸಮಸ್ಲೆಗಳಾದ ನೈರ್ಮಲ್ಲ ಶೌಚಾಲಯ ಮಹಿಳಾ ಸಬಲೀಕರಣ ಕ್ರೀಡೆ ಮುಂತಾದವುಗಳ ಕುರಿತ ಚಲನಚಿತ್ರಗಳು ಸಾಮಾಜಿಕ ಜಾಗ್ಯತಿ ಮೂಡಿಸುವಲ್ಲಿ ಯಶಸ್ವಿಯಾಗಿವೆ ಎಂದರು ಎಲ್ಲರ ವಿಕಾಸಕ್ಕಾಗಿ ಎಲ್ಲರನ್ನು ಒಳಗೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದ ಪ್ರಧಾನಿ ದೇಶ ನಿರ್ಮಾಣಕ್ಕೆ ಚಲನಚಿತ್ರ ರಂಗ ಕೂಡ ತನ್ನ ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದರು

ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಮಾತನಾಡಿ ದೇಶದಲ್ಲಿ ಚಲನಚಿತ್ರ ಚಿತ್ರೀಕರಣಕ್ಕೆ ಅನುಮತಿ ಪಡೆಯಲು ಅನುಕೂಲವಾಗುವಂತೆ ಏಕ ಗವಾಕ್ಷಿ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಕೋಲ್ಕತ್ತಾದಲ್ಲಿ ನಿನ್ನೆ ವಿರೋಧ ಪಕ್ಷಗಳು ನಡೆಸಿದ ರ್ಡಾಲಿ ಜನರ ವಿರುದ್ದದ ರ್ಡಾಲಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕಿಸಿದ್ದಾರೆ ದಾದ್ರಾ ಮತ್ತು ನಗರ್ ಹವೇಲಿಯ ಸಿಲ್ನಾಸದಲ್ಲಿ ಮಾತನಾಡಿದ ಅವರು ಇದು ತಮ್ಮ ವಿರುದ್ದದ ಮೈತ್ರಿಕೂಟವಲ್ಲ ಬದಲಿಗೆ ದೇತದ ಜನತೆಯ ವಿರುದ್ದದ ಮೈತ್ರಿಕೂಟ ಎಂದು ಹೇಳದರು ವಿರೋಧ ಪಕ್ಷಗಳನ್ನು ವ್ಯಂಗ್ಕವಾಡಿದ ಪ್ರಧಾನಿ ಅವರು ಇನ್ನೂ ಸರಿಯಾಗಿ ಒಗ್ಗಟ್ಟಾಗಿಲ್ಲ ಅಷ್ವರಲ್ಲೇ ಅವರು ತಮ್ಮ ಸೀಟುಗಳಿಗಾಗಿ ಚೌಕಾಶಿ ಆರಂಭಿಸಿದ್ದಾರೆ ಎಂದು ಹೇಳಿದರು ಸಾರ್ವಜನಿಕ ಹಣ ಲೂಟಿ ಮತ್ತು ಭ್ರಷ್ಟಾಚಾರ ವಿರುದ್ದದ ತಮ್ಮ ಸರ್ಕಾರದ ಹಲವು ಕ್ರಮಗಳು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿವೆ ಹೀಗಾಗಿ ಅಸಮಾಧಾನ ಹೊಂದಿದವರೆಲ್ಲಾ ಮಹಾಫಟಬಂಧನ್ ಸ್ಥಾಪನೆಯಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು

ವೆಂಕಯ್ಟನಾಯ್ದು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳೆದ ಶುಕ್ರವಾರದಂದು ಈ ಸಮಾವೇಶ ಉದ್ರಾಟಿಸಿದ್ದರು

ಅಕ್ರಮವಾಗಿ ಭಾರತದೊಳಗೆ ಪ್ರವೇಶಿಸಿದ ಆರೋಪದಲ್ಲಿ ಮಹಾರಾಷ್ಟದ ಭಯೋತ್ವಾದನಾ ನಿಗ್ರಹ ದಳ ಎಟಿಎಸ್ ಪಲ್ಗಾರ್ ಜಿಲ್ಲೆಯಲ್ಲಿ ಐವರು ಬಾಂಗ್ಲಾದೇಶದ ಪ್ರಜೆಗಳನ್ನು ಬಂಧಿಸಿದೆ ಆರೋಪಿಗಳು ಯಾವುದೇ ದಾಖಲೆಗಳಲ್ಲದೆ ಭಾರತಕ್ಕೆ ಬಂದು ಕಳೆದ ಎರಡು ವರ್ಷಗಳಿಂದ ನಲಸೊಪರದ ತುಲಿಜ್ ಪೊಲೀಸ್ ಕಾಣಾ ವ್ಯಾಸ್ತಿಯಲ್ಲಿ ವಾಸವಾಗಿದ್ದರು

ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ ವೈಬ್ರೆಂಟ್ ಗುಜರಾತ್ ಜಾಗತಿಕ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು ಈ ನಿಟ್ಟನಲ್ಲಿ ತಯಾರಿಕಾ ಸೇವಾವಲಯ ಮತ್ತು ಕೃಷಿ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ತಮ್ಮ ಸಚಿವಾಲಯ ನೀಲನಕ್ಷೆ ತಯಾರಿಸಿದೆ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ರಾಷ್ಟಗಳಿಗೆ ಭಾರತದ ರಫ್ತು ಪ್ರಮಾಣವನ್ನು ಹೆಚ್ಚಿಸಲು ಅವಕಾಶವಿದೆ ಎಂದು ಅವರು ಹೇಳಿದರು

ರಾಜ್ಯದ ಸ್ಥಳೀಯ ಜನತೆಯ ಹಿತಾಸಕ್ತಿಯನ್ನು ಕಾಪಾಡಲು ತಮ್ಮ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ ಎಂದು ಅಸ್ಲಾಂ ಮುಖ್ಯಮಂತ್ರಿ ಸೊರ್ಬಾನಂದ್ ಸೋನೊವಾಲ್ ತಿಳಿಸಿದ್ದಾರೆ

ರಾಜ್ಯದ ಜನತೆಯ ನಂಬಿಕೆಗೆ ತಾವೆಂದೂ ದ್ರೋಹ ಮಾಡುವುದಿಲ್ಲ ಎಂಬುದಾಗಿ ಅವರು ತಿಳಿಸಿದರು